ಕೊಲ್ಲತಾದ ನ್ವಾಷನಲ್ ಲೈಬ್ರರಿ ಹಾಗೂ ಎಕ್ಟೋರಿಯಾ ಮೆಮೋರಿಯಲ್ನಲ್ಲಿ ನಡೆಯಲಿರುವ ಎರಡು ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿ ಮಹಸಲಿದ್ದಾರೆ ಇಂದು ಅಪರಾಷ್ನ ಕೊಲ್ಲತಾ ತಲುಪಿದ ನಂತರ ನ್ಲಾಷನಲ್ ಲೆಬ್ರರಿಯ ಕಲಾ ಶಿವಿರಕ್ಷೆ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ನಂತರ ನೇತಾಜಿ ಕುರಿಕ ಅಂತಾರಾಷ್ಲೀಯ ವಿಚಾರ ಸಂಕಿರಣದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ ವರ್ಚುವಲ್ನಲ್ಲಿ ನಡೆಯಲಿರುವ ಈ ಸೆಮಿನಾರ್ನಲ್ಲಿ ಜರ್ಮನಿ ಮ್ಲಾನ್ಸಾರ್ ಥ್ಲೆಲ್ಲಾಂಡ್ ಪಾಗೂ ಬಾಂಗ್ಲಾದೇಶಗಳು ಪಾಲ್ಗೊಳ್ಳಲಿವೆ ಸಂಜೆ ಪ್ರಧಾನಮಂತ್ರಿ ಆವರು ವಿಕ್ಲೋರಿಯಾ ಮವೋರಿಯಲ್ನಲ್ಲಿ ಆಯೋಜಸಿರುವ ಮ್ತುಪ್ರದರ್ಶನಕ್ಕೆ ಭೇಟಿ ನೀಡಲಿದ್ದಾರೆ

ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನವನ್ನು ಪಶ್ಚಿಮ ಬಂಗಾಳದಲ್ಲಿ ದೇಶ ನಾಯಕ ದಿವಸ ಎಂದು ಆಚರಿಸಲಾಗುತ್ತಿದೆ ಕೊಲ್ಕತ್ತಾ ಮಹಾನಗರಕ್ಕೆ ಗಣ್ಯರು ಭೇಟ ನೀಡುತ್ತಿರುವ ಹಿನ್ನೆಲೆಯಲ್ಲಿ ವ್ಯಾಪಕ ಬಂದೋಬಸ್ತ ಕೈಗೊಳ್ಳಲಾಗಿದೆ ಭದ್ರತಾ ನಿರ್ವಹಣೆಗಾಗಿ ಡ್ರೋನ್ ಕ್ವಾಮರಾಗಳನ್ನು ಬಳಸಲಾಗುತ್ತಿದೆ ಎಂದು ಕೊಲ್ಳತ್ತಾದ ಒರಿಯ ಮೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಪರಾಕ್ರಮ ದಿಮಸದ ಅಂಗವಾಗಿ ರಾಷ್ಲಪತಿ ರಾಮನಾಥ್ ಕೋವಿಂದ್ ನೇತಾಜಿ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಸ್ವಾತಂತ್ರ್ನ ಹೋರಾಟದಲ್ಲಿ ನೇತಾಜಿ ಕೊಡುಗೆ ಅಪಾವಾದುದು ಎಂದು ಟ್ಲೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ

ವೆಂಕಯ್ಲನಾಯ್ತು ಅವರೂ ಸಪ ನೇತಾಜಿ ಸುಭಾಷ್ ಜಂದ್ರ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಟ್ವೀಟ್ ಮೂಲಕ ಸಂದೇಶ ನೀಡಿರುವ ಅವರು ಜ್ರಿಟಿಷ್ ಆಡಳಿತದ ವಿರುದ್ದ ಹೋರಾಟದ ದಿನಗಳನ್ನು ಸ್ಲರಿಸಿದ ಉಪರಾಷ್ಟಪತಿ ನೇತಾಜಿ ದೇಶಕಂಡ ಆಪ್ರತಿಮ ನಾಯಕ ಎಂದು ಬಣ್ಣೆಸಿದ್ದಾರೆ

ಈ ಸಂಬಂಧ ಸರಣಿ ಟ್ವೀಟ್ ಮಾಡಿರುವ ಅವರು ಜಯಂತಿ ಅಂಗವಾಗಿ ದೇಶಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಗುಜರಾತ್ನ ಪರಿಮರದಲ್ಲಿ ವಿಶೇಷ ಕಾರ್ಯಕ್ರಮ ವಿರ್ಪಡಿಸಲಾಗಿದೆ ಪರಿಮರಕ್ಕೂ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೂ ಎಶೇಷ ಸಂಬಂಧವಿತ್ತು

ವಿದೇಶಾಂಗ ವ್ಯವಪಾರಗಳ ಸಚಿವಾಲಯ ವಕ್ತಾರ ಆನುರಾಗ್ ಶ್ರೀವಾತ್ಸವ್ ನಿನ್ನೆ ಈ ವಿಷಯ ತಿಳಿಸಿದ್ದು ಲಸಿಕೆಗಳನ್ನು ಎದೇಶಕ್ಕೆ ಸರಬರಾಜು ಮಾಡುವ ಮುನ್ನ ದೇಶೀಯ ತಯಾರಕರು ಇಲ್ಲಿನ ಅಗತ್ಯತೆಗಳನ್ನು ಪೂರೈಸಲು ಸಾಕಪ್ಪು ದಾಸ್ತಾನು ಹೊಂದಿರುವುದನ್ನು ಖಟಿತಪಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಲಸಿಕೆ ಉತ್ಪಾದನೆಯಲ್ಲಿ ಜಾಗತಿಕ ಕೇಂದ್ರವಾಗಿರುವ ಭಾರತದಿಂದ ಲಸಿಕೆಗಳನ್ನು ಪಡೆಯಲು ಅನೇಕ ದೇಶಗಳು ಆಸಕ್ತಿ ಹೊಂದಿವೆ ಎಂದು ತಿಳಿಸಿರುವ ಅವರು ಈ ಸಂದಿಗ್ವ ಪರಿಸ್ತಿತಿ ವಿರುದ್ಧ ಹೋರಾಡಲು ಭಾರತದ ಲಸಿಕೆ ಉತ್ಪಾದನೆ ಮತ್ತು ವಿತರಣಾ ಸಾಮರ್ಥ್ಯವನ್ನು ಎಲ್ಲಾ ಮಾನವೀಯತೆಯ ಅನುಕೂಲಕ್ಷಾಗಿ ಬಳಸಿಕೊಳ್ಳಲಾಗುವುದು ಎಂದು ಈಗಾಗಲೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದನ್ನು ನೆನಪಿಸಿದರು

ಭಾರತ ಬ್ರೆಜಿಲ್ ನಡುಎನ ದ್ವಿಪಕ್ಷೀಯ ಬಾಂಧವ್ಯ ಪಾಗೂ ಸಪಕಾರ ಈ ಮೂಲಕ ಬಲಗೊಳ್ಳಲಿದೆ ಎಂದು ಅಧ್ಯಕ್ಷ ಜೊಲ್ಸೊನಾರೊ ಪ್ರಧಾನ ಮಂತ್ರಿಯವರಿಗೆ ಕಳುಹಿಸಿರುವ ಸಂದೇಶದಲ್ಲಿ ತೀಸಿದ್ದಾರೆ

ಇದರ ನಿಯಂತ್ರಣಕ್ಕೆ ಭಾರತ ಕಂಡು ಒಡಿದಿರುವ ಲಸಿಕೆ ಸಪಕಾರಿಯಾಗಲಿದೆ ಎಂದರು

ರಾಜ್ಪಥ್ ಅಮರ್ ಜವಾನ್ ಜ್ಲೋಕಿ ಇಂಡಿಯಾಗೇಟ್ ಮಾರ್ಗವಾಗಿ ಈ ಪಥ ಸಂಚಲನ ನಡೆದಿದ್ದು ದೆಪಲಿ ಪೊಲೀಸರು ಸಂಚಾರ ವ್ಯವಸ್ಥೆ ಸೇರಿದಂತೆ ಸುಗಮ ತಾಲೀಮು ನಡೆಸಲು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದರು ಬಾಳಸಾಹೇಬ್ ಶಾಕ್ರೆ ಅವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಟ್ವೀಟ್ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ ಕಡುಬಡವರ ಕಲ್ಕಾಣಕ್ಕಾಗಿ ತ್ರಮಿಸಿರುವ ಬಾಳಸಾಹೇಬ್ ಠಾಕ್ರೆಯವರ ಕೊಡುಗೆ ಅನನ್ನ ಎಂದು ಸಂದೇತದಲ್ಲಿ ಉಲ್ಲೇಖಿಸಿದ್ದಾರೆ

ಒಂದು ಕೋಟ ಮೂರು ಲಕ್ಷ ರೋಗಿಗಳು ಜೇತರಿಸಿಕೊಂಡಿದ್ದಾರೆ ಎಂದು ಸಚಿವಾಲಯ ವರದಿ ಮಾಡಿದೆ